ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಅಭ್ಯದಯಕ್ಕೆ ಬದ್ದ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್

ಕೃಷಿ ಕಾಯ್ದೆಗಳ ಬಗ್ಗೆ ರೈತರಲ್ಲಿ ಪ್ರತಿಪಕ್ಷಗಳಿಂದ ಗೊಂದಲ ಸೃಷ್ಟಿ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ದೇಶದಲ್ಲಿ ಡಿಜೆಟಲ್ ಸಾಮರ್ಥ್ಯ ಸಂವ್ಯದ್ಧವಾಗಿದೆ

ಕೋಟ್ಕಂತರ ಭಾರತೀಯರಿಗೆ ಬಿಲಿಯನ್ ಡಾಲರ್ ಮೌಲ್ಕದ ಪ್ರಯೋಜನಗಳನ್ನು ಕಲ್ಪಿಸಲಾಗಿದೆ ಮೊಬೈಲ್ ತಂತ್ರಜ್ಞಾನದ ನೆರವಿನಿಂದ ಕೋಟ್ಟಂತರ ರೂಪಾಯಿ ನಗದು ರಹಿತ ವಹಿವಾಟು ನಡೆಸಲಾಗಿದೆ ಎಂದು ಅವರು ತಿಳಿಸಿದರು ಮೊಬೈಲ್ ಫೋನ್ ತಯಾರಿಕೆಯಲ್ಲಿ ಭಾರತ ಸಾಕಷ್ಟು ಯಶಸ್ತು ಸಾಧಿಸಿದ್ದು ಜಗತ್ತಿನ ಅತ್ಯಂತ ಪ್ರಮುಖ ತಯಾರಿಕಾ ಕೇಂದ್ರವಾಗಿ ಹೊರಹೊಮ್ಜಿದೆ ಎಂದು ಹೇಳಿದರು ಸರ್ಕಾರದ ಉತ್ಪಾದನೆ ಆಧಾರಿತ ಉತ್ತೇಜನ ಯೋಜನೆ ದೂರಸಂಪರ್ಕ ವಲಯವನ್ನು ಅರಳಿಸಿದೆ ಮುಂದಿನ ಮೂರು ವರ್ಷಗಳಲ್ಲಿ ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹೈಸ್ಲೀಡ್ ಫೈಬರ್ ಆಪ್ಟಿಕಲ್ ಕೇಬಲ್ ಸಂಪರ್ಕವನ್ನು ಕಲ್ಪಿಸಲು ಸರ್ಕಾರ ಕಾರ್ಯಪ್ರವ್ಯತ್ತವಾಗಿದೆ ಎಂದು ಪ್ರಕಟಿಸಿದರು ಮೊಬೈಲ್ ಹಾಗೂ ಇಂಟರ್ನೆಟ್ ಸಂಪರ್ಕ ವಲಯದಲ್ಲಿ ದೇಶದ ಬೆಳವಣಿಗೆಯನ್ನು ಶ್ಲಾಘಿಸಿದ ಪ್ರಧಾನಮಂತ್ರಿ

ಭಾರತದ ಡಿಜೆಟಲ್ ಹಸಿವು ಅಭೂತಮೂರ್ವವಾಗಿದ್ದು ಸರಿಸಾಟಿ ಇಲ್ಲದ್ದು ಮುಂಬರುವ ತಂತ್ರಜ್ಞಾನ ಕ್ರಾಂತಿಯಲ್ಲಿ ಜೀವನವನ್ನು ಹೇಗೆ ಸುಧಾರಿಸಬಹುದು ಎಂದು ಚಿಂತಿಸಿ ಯೋಜನೆ ರೂಪಿಸುವುದು ಮಹತ್ವದ ಅಂಶವಾಗಿದೆ ಎಂದರು ಉತ್ತಮ ಆರೋಗ್ಯ ರಕ್ಷಣೆ ಶಿಕ್ಷಣ ಮಾಹಿತಿ ಹಾಗೂ ರೈತರಿಗೆ ಒಳ್ಳೆಯ ಅವಕಾಶಗಳು ಸಣ್ಣ ಉದ್ದಿಮೆದಾರರಿಗೆ ಯೋಗ್ಯ ಮಾರುಕಟ್ಟೆ ಡಿಜೆಟಲ್ ತಂತ್ರಜ್ಞಾನ ಸಹಾಯದಿಂದ ಸಾಧಿಸಬೇಕಾದ ಗುರಿಗಳಾಗಿವೆ ಎಂದು ಪ್ರಧಾನಿ ವಿವರಿಸಿದರು ದೇಶದ ಸಂಪರ್ಕ ವ್ಯವಸ್ಥೆ ತ್ವರಿತಗತಿಯಲ್ಲಿ ಸುಧಾರಿಸಿದ್ದು ವೇಗೋತ್ಕರ್ಷವೂ ಆರಂಭಗೊಂಡಿದೆ ಜಾಗತಿಕ ಸಾಮರ್ಥ್ಯ ಹೊಂದಿರುವ ಹಲವು ಉತ್ಪನ್ನಗಳನ್ನು ಸಂಶೋಧಿಸಲು ನಮ್ಮ ಯುವ ವಿಜ್ಯಾನಿಗಳು ಪ್ರಯತ್ನಿಸುತ್ತಿದ್ದಾರೆ

ದೇಶಾದ್ಯಂತ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಸತತವಾಗಿ ಇಳಿಮುಖವಾಗುತ್ತಿದೆ

ಇದುವರೆಗೆ ದೇಶದಲ್ಲಿ ಕೊರೋನಾ ಜೇಶರಿಕೆ ಪ್ರಮಾಣವೂ ಮತ್ತಷ್ಟು ಸುಧಾರಿಸುತ್ತಿದ್ದು

ದೇಶವ್ಯಾಪಿ ವೈದ್ಯಕೀಯ ಮೂಲಸೌಕರ್ಯ ಸುಧಾರಣೆಗೆ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ನಿಗದಿತ ಚಿಕಿತ್ಸಾ ಕ್ರಮಗಳ ವ್ಯವಸ್ಥಿತ ಅನುಷ್ಯಾನ ಸಂಪೂರ್ಣ ಬದ್ಧಕೆ ಹಾಗೂ ಸಮರ್ಪಣಾ ಭಾವದೊಂದಿಗೆ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಮತ್ತು ಆರೋಗ್ಯ ಕಾರ್ಯಕರ್ತರ ಕರ್ತವ್ಯ ನಿರ್ವಹಣೆಯಿಂದಾಗಿ ಕೊರೋನಾ ಸೋಂಕಿತರ ಚೇತರಿಕೆ ಸಂಬೈಯೂ ಸತತವಾಗಿ ಹೆಜ್ಜಾಗುತ್ತಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ಸಮುದಾಯದ ಪ್ರಗತಿಗೆ ಬದ್ಧವಾಗಿವೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರವಾಗಲಿ ರಾಜ್ಯದ ಬಿಜೆಪಿ ಸರ್ಕಾರವಾಗಲಿ ಎಂದೂ ರೈಶರ ಹಿತಾಸಕ್ತಿಗೆ ವಿರುದ್ಧವಾದ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟವಡಿಸಿದರು ಭಾರತ್ ಬಂದ್ ರಾಜಕೀಯ ಪ್ರೇರಿತವಾಗಿದ್ದು ಬಂದ್ ಪೆಸರಿನಲ್ಲಿ ಕಾನೂನು ಸುವ್ತವಸ್ಥೆಗೆ ಭಂಗ ಉಂಟು ಮಾಡುವರ ವಿರುದ್ದ ಕರಿಣ ಕಾನೂನು ಕ್ರಮ ಜರುಗಿಸುವುದಾಗಿ ಅವರು ಹೇಳಿದ್ದಾರೆ

ಪಾಟೀಲ್ ಮಾತನಾಡಿ ರೈತರನ್ನು ಮಧ್ಯವರ್ತಿಗಳ ಹಾವಳಿಯಿಂದ ಪಾರುಮಾಡಿ ರೈತ ಸಮುದಾಯಕ್ಕೆ ಆರ್ಥಿಕವಾಗಿ ಹೆಚ್ಚು ಪ್ರಯೋಜನ ಆಗಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕೃಷಿ ಸುಧಾರಣಾ ತಿದ್ದುಪಡಿ ಕಾಯ್ದೆಗಳನ್ನು ಜಾರಿ ಮಾಡುತ್ತಿದೆ ಎಂದು ಸಮರ್ಥಿಸಿಕೊಂಡರು ಕೃಷಿ ಕಾಯ್ದೆಗಳ ಕುರಿತಂತೆ ರೈತರನ್ನು ಕಾಂಗ್ರೆಸ್ ದಾರಿ ತಪ್ಪಿಸುತ್ತಿದೆ ಎಂದು ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರಸಿಂಗ್ ರಾವತ್ ಆರೋಪಿಸಿದ್ದಾರೆ ಕೃಷಿ ಕಾಯ್ದೆಗಳು ಸ್ವಾಮಿನಾಥನ್ ಸಮಿತಿ ವರದಿ ಆಧರಿಸಿದ್ದು ರೈತರ ಕಲ್ಕಾಣವನ್ನು ಗುರಿಯಾಗಿಸಿಕೊಂಡಿವೆ

ಕಾಂಗ್ರೆಸ್ ರೈತರನ್ನು ದಾರಿತಪ್ಪಿಸುತ್ತಿದೆ ಎಂದು ಹೇಳಿಕೆಯಲ್ಲಿ ಆರೋಪಿಸಿದ್ದಾರೆ ರೈತರ ಅಭ್ಯದಯಕ್ಕೆ ಎಂದೂ ಶ್ರಮ ವಹಿಸದ ಕಾಂಗ್ರೆಸ್ ಪಕ್ಷದ ಬಗ್ಗೆ ರೈತರು ಎಚ್ಚರಿಕೆಯಿಂದಿರಬೇಕು ಎಂದು ಮುಖ್ಯಮಂತ್ರಿ ರಾವತ್ ರೈತರಿಗೆ ಮನವಿ ಮಾಡಿಕೊಂಡಿದ್ದಾರೆ ಬಿಜೆಪಿ ರೈತರ ಪಕ್ಕುಗಳು ಹಾಗೂ ಕಲ್ಕಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದು ಕನಿಷ್ಠ ಬೆಂಬಲ ಬೆಲೆ ಸೇರಿದಂತೆ ಯಾವುದೇ ಸವಲತ್ತುಗಳಿಗೆ ತೊಂದರೆ ಉಂಟಾಗದಂತೆ ರಾಜ್ಯ ಸರ್ಕಾರ ನೋಡಿಕೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳ ವಿರುದ್ಧ ರೈತರಲ್ಲಿ ಗೊಂದಲ ಮೂಡಿಸಿ ಭಾರತ್ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿರುವ ಪ್ರತಿಪಕ್ಷಗಳ ವಿರುದ್ಧ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಜಿವ ಪ್ರಕಾಶ್ ಜಾವಡೇಕರ್ ತೀವ್ರ ವಾಗ್ದೀ ನಡೆಸಿದ್ದಾರೆ ದೆಹಲಿಯಲ್ಲಿಂದು ಮಾದ್ಕಮಗಳೊಂದಿಗೆ ಮಾತನಾಡಿದ ಸಚಿವರು ಕೃಷಿ ಕಾಯ್ದೆಗಳ ಬಗ್ಗೆ ಪ್ರತಿಪಕ್ಷಗಳು ರಾಜಕಾರಣ ಮಾಡುತ್ತಿವೆ ಕಾಯ್ದೆಗಳು ರೈತರ ಒತಾಸಕ್ತಿಗಳನ್ನು ಹೊಂದಿವೆ ಎಂದು ಅವರು ಸಮರ್ಥಿಸಿಕೊಂಡರು ಕಾಂಗ್ರೆಸ್ ಎನ್ಸಿಪಿ ಡಿಎಂಕೆ ಸೇರಿದಂತೆ ಇತರ ಪಕ್ಷಗಳು ರೈತರ ಕುರಿತಂತೆ ನಕಲಿ ಸಹಾನುಭೂತಿ ವ್ಯಕ್ತಪಡಿಸುತ್ತಿವೆ ಎಂದು ಜಾವಡೇಕರ್ ಆರೋಪಿಸಿದ್ದಾರೆ ಪ್ರಸಕ್ತ ಮುಂಗಾರು ಮಾರುಕಟ್ಟೆ ಹಂಗಾಮಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರೈತರಿಂದ ಬೆಳೆ ಖರೀದಿ ಪ್ರಕ್ರಿಯೆಯನ್ನು ಕೇಂದ್ರ ಸರಕಾರ ಮುಂದುವರಿಸಿದೆ

ಪಂಜಾಬ್ ಪರಿಯಾಣ ಉತ್ತರ ಪ್ರದೇಶ ತೆಲಂಗಾಣ ತಮಿಳುನಾಡು ಉತ್ತರಾಖಂಡ ಚಂಡಿಗಢ ಜಮ್ಮ ಮತ್ತು ಕಾಶ್ಮೀರ ಕೇರಳ ಗುಜರಾತ್ ಆಂಧ್ರಪ್ರದೇಶ ಒಡಿಶಾ ಮಧ್ಯಪ್ರದೇಶ ಮಹಾರಾಷ್ಟ ಮತ್ತು ಬಿಹಾರದಲ್ಲಿ ಭತ್ತ ಖರೀದಿ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ

ಪ್ರಸಕ್ತ ಸಾಲಿನ ವಿಶ್ವಸಂಸ್ಥೆಯ ಹೂಡಿಕೆ ಉತ್ತೇಜನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಕೇಂದ್ರ ಸರ್ಕಾರದ ರಾಷ್ಟೀಯ ಹೂಡಿಕೆ ಉತ್ತೇಜನ ಹಾಗೂ ಸೌಲಭ್ಯ ಸಂಸ್ಥೆ ಇನ್ವೆಸ್ಟ್ ಇಂಡಿಯಾವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಪ್ರಶಸ್ತಿಯನ್ನು ವಿಶ್ವಸಂಸ್ಥೆಯ ವ್ಯಾಪಾರ ಹಾಗೂ ಅಭಿವೃದ್ಧಿ ಸಂಸ್ಥೆ ಪ್ರದಾನ ಮಾಡಿದೆ